ಪ್ರಧಾನ ಮಂತ್ರಿ ನರೇಂದ್ರ ಮೋದಿ

ಅಶೋಕ್ ಸೂಚಿಸಿದ್ದಾರೆ

ಇವುಗಳಲ್ಲಿ ಶೌಚಾಲಯ ಸ್ನಾನದ ಮನೆ ಸೇರಿದಂತೆ ಕಾಯಂ ಸೌಲಭ್ದ ಕಲ್ಪಿಸುವಂತೆ ನಿರ್ದೇಶನ ನೀಡಲಾಗಿದೆ ಇದಕ್ಕೆ ಅಗತ್ತ ಅನುದಾನ ಜಿಲ್ಲಾಧಿಕಾರಿಗಳ ಬಳಿ ಇದೆ ಎಂದರು

ಅಶೋಕ್ ಹೇಳಿದ್ದಾರೆ

ಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ಇಂದಿಗೆ ಒಂದು ವರ್ಷ ಮೂರ್ಣಗೊಳಿಸಲಿದೆ ಈ ಕುರಿತು ಬೆಂಗಳೂರಿನಲ್ಲಿ ಮಾತನಾಡಿದ ಉಪ ಮುಖ್ಯಮಂತ್ರಿ ಡಾ ಅಶ್ವಕ್ರನಾರಾಯಣ ಈ ಅವಧಿಯಲ್ಲಿ ಪತ್ತು ಪಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ

ಹೀಗಿದ್ದರೂ ವಿರೋಧ ಪಕ್ಷದ ನಾಯಕರೂ ಅನಗತ್ಯ ಟೀಕೆ ಮಾಡುತ್ತಿದ್ದಾರೆ ಎಂದು ಡಾ

ಸಾರ್ವಜನಿಕರು ಕೂಡ ಸಪಕಾರ ನೀಡಬೇಕು ಎಂದು ನಗರಾಭಿವೃದ್ದಿ ಸಚಿವ ಬೈರತಿ ಬಸವರಾಜ್ ಹೇಳಿದ್ದಾರೆ ಬೆಂಗಳೂರಿನ ಮಹದೇವಪುರದಲ್ಲಿ ನಿನ್ನೆ ಕೊರೊನಾ ನಿಯಂತ್ರಣ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು ಬಾಸಗಿ ಆಸ್ವತ್ರೆಗಳಲ್ಲಿ ಕೊರೊನಾ ಚಿಕಿತ್ಸೆಗೆ ಹೆಚ್ಚಿನ ಶುಲ್ತ ವಿಧಿಸುತ್ತಿರುವ ಬಗ್ಗೆ ದೂರುಗಳು ಬಂದಿವೆ ಆದ್ದರಿಂದ ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಪ್ರತಿ ಖಾಸಗಿ ಆಸ್ಪತ್ರೆಯ ಮಾಹಿತಿ ಪಡೆಯಬೇಕು ಹೆಚ್ಚಿನ ಶುಲ್ಕ ವಸೂಲಿ ಮಾಡುತ್ತಿದ್ದರೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಎಂದು ಅವರು ಹೇಳಿದರು

ಶಿವಮೊಗ್ಗದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಅಂರ್ತಜಲ ಅಭಿವ್ದದ್ಲಿ ಉದ್ನೋಗ ಸ್ಕಷಿ ಕುಡಿಯುವ ನೀರು ಅಗತ್ಯ ಮೂಲಭೂತ ಸೌಕರ್ಯ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ನಿರೀಕ್ಷೆಗೂ ಮೀರಿದ ಸಾಧನೆ ಮಾಡಲಾಗಿದೆ ಎಂದರು

ಬೀದರನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಜತೆಗೆ ಅತ್ವಾಧುನಿಕ ಸುಸಜ್ಜಿತ ಸಂಚಾರಿ ಪಶು ಅಂಬ್ಯುಲೆನ್ಸ್ ಒದಗಿಸಲಿದ್ದು ಇದರಲ್ಲಿ ಶಸ್ತ ಚಿಕಿತ್ಸಾ ಘಟಕ ಪ್ರಯೋಗ ಶಾಲೆ ಸ್ಟಾನಿಂಗ್ ಸೇರಿದಂತೆ ವಿವಿಧ ಸೌಲಭ್ಯಗಳ ವ್ಚವಸ್ಥೆ ಇರಲಿದೆ ರೈತರು ಒಂದು ಕರೆ ಮಾಡಿದರೆ ಅವರ ಮನೆ ಬಾಗಿಲಿಗೆ ಈ ಪಶು ಆಸ್ವಕ್ರೆ ಬರಲಿದೆ ಎಂದರು

ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಪ್ರಧಾನಮಂತ್ರಿ ಅವರ ಭಾಷಣದ ನಂತರ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಬಿತ್ತರವಾಗಲಿದ್ದು

ಪಾಕಿಸ್ತಾನ ಸೈನ್ವವನ್ನು ಕಾರ್ಗಿಲ್ನಲ್ಲಿ ಸೋಲಿಸಿದ ಹಾಗೂ ಯುದ್ದದಲ್ಲಿ ಪುತಾತ್ಮರಾದ ಯೋಧರಿಗೆ ಗೌರವ ಸಲ್ಲಿಸಲು ಈ ದಿನವನ್ನು ವಿಜಯೋತ್ಸವ ದಿನವಾಗಿ ಆಚರಿಸಲಾಗುತ್ತದೆ

ಇಡೀ ದೇಶ ಇಂದು ಕಾರ್ಗಿಲ್ ವಿಜಯೋತ್ಲವದ ಸಂಭ್ರಮದಲ್ಲಿದೆ

ಪಾಕಿಸ್ತಾನದ ಸೈನಿಕರು ಮತ್ತು ಉಗ್ರರು ಕಾರ್ಗಿಲ್ ಜಿಲ್ಲೆಯಲ್ಲಿ ಎಲ್ಒಸಿ ಮೂಲಕ ಒಳ ನುಸುಳಿದ್ದು ಗೊತ್ತಾದ ತಕ್ಷಣ ಭಾರತೀಯ ಸೇನೆ ತನ್ನ ದಾಳಿಯನ್ನು ತೀವ್ರಗೊಳಿಸಿತ್ತು

ಹೆಚ್ಚು ಕೊರೊನಾ ಸೋಂಕು ಪ್ರಕರಣಗಳು ವರದಿಯಾಗುತ್ತಿರುವ ರಾಜ್ಯಗಳಲ್ಲಿ ಪರೀಕ್ಷಾ ಸಾಮರ್ಥ್ಯ ಹೆಚ್ಚಿಸಿ ಕಂಟ್ಟೆನಮೆಂಟ್ ವಲಯಗಳಲ್ಲಿ ವಿಶೇಷ ನಿಗಾವಹಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ

ಕೊವಿಡ್ ಸೋಂಕು ಹಿನ್ನಲೆ ಬಹುತೇಕ ಕಡೆ ಸಾರ್ವಜನಿಕರು ಪಬ್ಲವನ್ನು ಸರಳವಾಗಿ ಆಚರಿಸಿದರು